ಛತ್ತೀಸ್ಫಡ್ನ ಬಸ್ತಾರ್ ವಿಭಾಗದಲ್ಲಿ ಭದ್ರತಾಪಡೆಗಳೊಂದಿಗಿನ ಫರ್ಷಣೆಯಲ್ಲಿ ಇಬ್ಲರು ಮಾವೋವಾದಿಗಳು ಹತ

ವಿಯೆಟ್ನಾಂ ಓಪನ್ ಬಾಡ್ಸಿಂಟನ್ ಪಂದ್ಚಾವಳಿ ಸೆಮಿಫೈನಲ್ನಲ್ಲಿ ಸೌರಭ್ ವರ್ಮ ಮತ್ತು ಜಪಾನ್ನ ಮಿಸೋರು ಕೋಗಾ ಸೆಣಸು

ಸ್ವಿಜರ್ಲ್ಯಾಂಡ್ನಲ್ಲಿ ನಿನ್ನೆ ಅವರು ಸ್ವಿಡ್ ಮತ್ತು ಭಾರತ ಉಧಿಮೆದಾರರ ಸಂಸ್ಥೆ ವತಿಯಿಂದ ಆಯೋಜಿಸಿದ್ದ ಭಾರತ ಕ್ಷಿಜರ್ಲ್ಲಾಂಡ್ ಉಧಿಮೆದಾರರ ಸಭೆಯಲ್ಲಿ ಮಾತನಾಡಿ ಕ್ಷಿಜರ್ಲ್ಲಾಂಡ್ ಉನ್ನತ ಮಟ್ಲದ ತಂತ್ರಜ್ಞಾನದ ನೆಲೆಯಾದರೆ ಭಾರತ ವಿಶ್ವದರ್ಜೆಯ ಮಾನವ ಬಂಡವಾಳವನ್ನು ಉತ್ಪಾದಿಸುತ್ತದೆ ಆದ್ದರಿಂದ ಬಂಡವಾಳ ತಂತ್ರಜ್ಞಾನ ವಿಜ್ಞಾನ ಮತ್ತು ಕೌಶಲಗಳಲ್ಲಿನ ನಮ್ನ ವಿಫುಲ ಅನುಕೂಲಗಳನ್ನು ಪರಸ್ಪರ ಲಾಭಕಾಗಿ ಸಂಯೋಜಿಸಲು ಸಾಕಷ್ಟು ಅವಕಾಶವಿದೆ ಎಂದು ಹೇಳಿದರು ಬರ್ನ್ನಲ್ಲಿ ಸ್ಟಿಜರ್ಲ್ಲಾಂಡ್ ಅಧ್ಯಕ್ಷ ಮೌರೆರ್ ಅವರ ಜತೆಗಿನ ಮಾತುಕತೆಯ ವೇಳೆ ಸಹ ರಾಷ್ಲಪತಿ ರಾಮನಾಥ್ ಕೋವಿಂದ್ ಅವರು ಪರಸ್ಪರ ಅಭಿವೃದ್ದಿ ಮತ್ತು ಸುಸ್ವಿರಕ್ನಾಗಿ ಎರಡೂ ದೇಶಗಳ ನಡುವೆ ಉತ್ತಮ ಉದ್ದಿಮೆಯ ಸಂಪರ್ಕವಿದೆ ಎಂದು ಪ್ರಸ್ತಾಪಿಸಿದರು

ನವದೆಹಲಿಯ ಸಫ್ಲರ್ಜಂಗ್ ಆಸ್ಪತ್ರೆಯಲ್ಲಿ ನಿನ್ನೆ ಯೂನಾನಿ ವೈದ್ಯಕೀಯ ಕೇಂದ್ರ ಮತ್ತು ಸಿದ್ದ ಕ್ಷಿನಿಕಲ್ ಸಂಶೋಧನಾ ಫಟಕವನ್ನು ಉದ್ವಾಟಿಸಿದ ಬಳಿಕ ಕೇಂದ್ರ ಆಯುಷ್ ಖಾತೆ ಸಚಿವ ತ್ರೀಪಾದ್ ಯೆಸ್ತೊ ನಾಯಕ್ ಈ ವಿಷಯ ತಿಳಿಸಿದರು ದೇಶದ ವಿವಿಧ ಭಾಗಗಳಿಂದ ಸಫರ್ಜಂಗ್ ಆಸ್ತ್ರೆಗೆ ಬರುವ ರೋಗಿಗಳಿಗೆ ಈ ಎರಡೂ ಕೇಂದ್ರಗಳ ಮುಖಾಂತರ ಯೂನಾನಿ ಮತ್ತು ಸಿದ್ದ ವೈದ್ಯಕೀಯ ಪದ್ದತಿಗಳಂತೆ ಸೂಕ್ತ ಚಿಕಿತ್ಸೆ ನೀಡಲಾಗುವುದು ಎಂದರು ಆಯುಷ್ ಪದ್ದತಿಯ ಔಷಧಿಗಳ ಮೂಲಕ ಜನರ ಆರೋಗ್ಯ ರಕ್ಷಣೆಗೆ ಕೇಂದ್ರ ಸರ್ಕಾರ ವಿಶೇಷ ಆಸ್ತಿ ವಹಿಸಿದೆ ಎಂದು ಸಚಿವರು ತಿಳಿಸಿದರು

ನವದೆಹಲಿಯಲ್ಲಿ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ಸಚಿವ ಸಂತೋಷ್ ಗಂಗ್ನಾರ್ ನೇತೃತ್ವದಲ್ಲಿ ನಡೆದ ಇಎಸ್ಐಸಿ ಸಭೆಯಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ತಾತ್ನಿಕ ಅನುಮೋದನೆ ದೊರೆತಿದೆ ಇಎಸ್ಐ ಫಲಾನುಭವಿಗಳಿಗೆ ಆಯುಷ್ಠಾನ್ ಭಾರತ್ ಪ್ಲಾಕೇಜ್ ಅಡಿಯಲ್ಲಿ ನಗದುರಒತ ದ್ನಿತೀಯ ಮತ್ತು ತ್ವತೀಯ ಹಂತದ ವೈದ್ಯಕೀಯ ಸಂರಕ್ಷಣಾ ಸೇವೆಗಳನ್ನು ಪಡೆದುಕೊಳ್ಳುವುದಕ್ಕೆ ಕೂಡಾ ಅನುಮೋದನೆ ದೊರೆತಿದೆ

ಇದರಿಂದ ಸಂಗ್ರಹವಾಗುವ ಹಣವನ್ನು ಗಂಗಾ ನದಿ ಸಂರಕ್ಷಣೆ ಮತ್ತು ಪುನರುಜ್ಞೇನವಕ್ಕಾಗಿ ಬಳಸಲಾಗುತ್ತದೆ

ವಿವಿಧ ಸಂಘಸಂಸ್ಥೆಗಳು ಹಾಗೂ ಮುಖ್ಚಮಂತ್ರಿಗಳು ಪ್ರಧಾನಮಂತ್ರಿಯವರಿಗೆ ನೀಡಿರುವ ಈ ಉಡುಗೊರೆಗಳನ್ನು ಪ್ರಸ್ತುತ ನವದೆಹಲಿಯಲ್ಲಿರುವ ರಾಷ್ಷೀಯ ಕಲಾ ಗ್ನಾಲರಿಯಲ್ಲಿ ಪ್ರದರ್ಶನಕ್ಕಿಡಲಾಗಿದೆ

ಸಿಮಾತಿ ಟಿಕ್ಸ್ಟಿಟ್ಸ್ನ ಬೀನಾ ಕನ್ನನ್ ನೀಡಿರುವ ರೇಷ್ನೆಯಿಂದ ಆಕ್ಕತಿಗೊಂಡ ಪ್ರಧಾನಿ ನರೇಂದ್ರಮೋದಿ ಅವರ ಭಾವಚಿತ್ರವು ಹರಾಜು ಪ್ರಕ್ರಿಯೆಯಲ್ಲಿ ಗರಿಷ್ನ ಮೂಲ ಬೆಲೆ ಬಂದಿದ್ದು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

ಕನಿಷ್ಲ ರಫ್ತು ಬೆಲೆಗಿಂತ ಕಡಿಮೆ ದರದಲ್ಲಿ ಯಾವುದೇ ರಫ್ತುಗಳನ್ನು ಅನುಮತಿಸಲಾಗುವುದಿಲ್ಲ ಕೇಂದ್ರ ಸರಕಾರ ಕಳೆದ ತಿಂಗಳಷ್ಲೇ ಈರುಳ್ದ ಸಂಗ್ರಹಿಸಿಟ್ಲುಕೊಂಡರೆ ಕಠಿಣ ತ್ರಮ ಕ್ಷೆಗೊಳ್ಳುವುದಾಗಿ ಎಚ್ಗರಿಕೆ ನೀಡಿತ್ತು ಮಹಾರಾಷ್ಸ ಮತ್ತು ಕರ್ನಾಟಕ ಸೇರಿದಂತೆ ಶ್ರಮುಖವಾಗಿ ಈರುಳ್ಳ ಉತ್ವಾದಿಸುವ ರಾಜ್ಯಗಳಲ್ಲಿ ಶ್ರವಾಹ ಪರಿಸ್ನಿತಿಯಿಂದಾಗಿ ಇದರ ಪೂರ್ಲೆಕೆಗೆ ಅಡ್ಡಿ ಉಂಟಾಗುವ ಆತಂಕ ಎದುರಾಗಿತ್ತು ಈ ನಡುವೆ ಸರಕಾರಿ ಸ್ನಾಮ್ನದ ಎಂಎಂಟಿಸಿಗಳು ಪಾಕಿಸ್ತಾನದಿಂದ ಈರುಳ್ಳಿ ಆಮದು ಮಾಡಿಕೊಳ್ಳುವುದನ್ನು ನಿರ್ಬಂಧಿಸಿದ್ದವು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 ಇದರಿಂದ ಪಾಕಿಸ್ತಾನ ಹೊರತುಪಡಿಸಿ ಯಾವುದೇ ದೇಶದಿಂದ ಈರುಳ್ಲಿಯನ್ನು ಆಮದು ಮಾಡಿಕೊಳ್ಲಬಹುದೆಂದು ಸರಕಾರ ಹೇಳಿದೆ

ಕಿರಾಂಡುಲ್ ಕಪ್ಪದೇಶದ ಕುಟ್ರೇಮ್ ಅರಣ್ನದಲ್ಲಿ ಜಿಲ್ಲಾ ಮೀಸಲುಪಡೆ ಹಾಗೂ ಕೊಲೀಸರು ಜಂಟ ಕೋಧ ಕಾರ್ಯಾಚರಣೆಯಲ್ಲಿ ತೊಡಗಿದ್ಲಾಗ ಭದ್ರತಾಪಡೆಗಳು ಮತ್ತು ಮಾವೋವಾದಿಗಳ ನಡುವೆ ಗುಂಡಿನ ಚಕಮಕಿ ಉಂಟಾಯಿತು ಎಂದು ದಂತೆವಾಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಭಿಷೇಕ್ ಪಲ್ಲವ್ ತಿಳಿಸಿದ್ದಾರೆ ಫಟನಾ ಸ್ನಳದಿಂದ ಇಬ್ಲರು ಮಾವೋವಾದಿಗಳ ಮೃತ ದೇಹಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಈ ಮಾವೋವಾದಿಗಳ ಬಗ್ಗೆ ಸುಳವು ನೀಡುವವರಿಗೆ ಒಂದು ಲಕ್ಷ ರೂಪಾಯಿ ಬಹುಮಾನ ಪ್ರಕಟಿಸಲಾಗಿತ್ತು ಫಟನಾ ಸ್ಥಳದಿಂದ ರೈಫಲ್ ಮತ್ತು ಪಿಸ್ತೂಲನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ನಗರೀಕರಣ ವಿಷಯದಲ್ಲಿ ಭೂಮಿ ಸಂಗ್ರಹ ಒಂದು ಪರಿವರ್ತನಾ ಕ್ರಮವಾಗಿರುತ್ತದೆ ಎಂದು ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಪರದೀಪ್ ಸಿಂಗ್ ಪುರಿ ತಿಳಿಸಿದ್ದಾರೆ ಭೂಮಿಯನ್ನು ಸಂಗ್ರಹಿಸಿ ಭೌತಿಕ ಮತ್ನು ಸಾಮಾಜಕ ಮೂಲ ಸೌಕರ್ಯ ಅಭಿವ್ನದ್ಲಿ ಪಡಿಸುವಲ್ಲಿ ಖಾಸಗಿ ವಲಯ ಸ್ಕ್ರಿಯ ಪಾತ್ರ ವಹಿಸಲಿದೆ ಎಂದು ಅವರು ಹೇಳಿದರು ನವದೆಹಲಿಯಲ್ಲಿ ದೆಹಲಿ ಅಭಿವೃದ್ದಿ ಪ್ರಾಧಿಕಾರ ಆಯೋಜಿಸಿದ್ದ ಭೂ ಸಂಗ್ರಹ ಕುರಿತ ಸಮಾವೇಶದಲ್ಲಿ ಪುರಿ ಮಾತನಾಡುತ್ತಿದ್ದರು ಮಾಲಿಕರ ಗುಂಪಿನ ಒಡೆಯರು ಅಥವಾ ಮಾಲೀಕರು ಯಾವುದೇ ಅಳತೆಯ ಭೂ ನಿವೇಶನಗಳನ್ನು ಸಂಗ್ರಹಿಸಿ ಸೂಚಿತ ನಿಯಮಾವಳಿಗಳು ಮಾರ್ಗ ಸೂಚಿಗಳ ಅನುಸಾರ ಅದನ್ನು ಅಭಿವೃದ್ದಿ ಪಡಿಸಬಹುದಾಗಿದೆ ಎಂದು ಸಚಿವರು ನುಡಿದರು ಅಂತರರಾಜ್ಯ ಹಾಗೂ ಅಂತರ ಸಾಂಸ್ಲಿಕ ಸಹಯೋಗಕ್ಕೆ ಮತ್ತು ದೇಶದಲ್ಲಿ ಪ್ರಾದೇಶಿಕ ಅಬಿವ್ಸದ್ಲಿಗೆ ರಾಷ್ಸರಾಜಧಾನಿ ಪ್ರದೇಶ ಆಯೋಜನಾ ಮಂಡಳಿ ಒಂದು ವಿಶಿಷ್ಟ ನಿದರ್ಶನವಾಗಿದೆ ಎಂದು ಸಚಿವ ಪುರಿ ತಿಳಿಸಿದರು

ಯಾವುದೇ ದೇಶಕ್ಕೆ ಒಂದು ಸಾರ್ವತ್ರಿಕ ಭಾಷೆ ಇರಬೇಕಾದ್ಲು ಅತ್ಯಂತ ಮಹತ್ವದ್ಲಾಗಿದ್ಲು ಇದರಿಂದ ಜಗತ್ತಿನಲ್ಲಿ ಆ ದೇಶದ ಗುರುತಿನ ಚಿಹ್ನೆ ಮೂಡುವುದು ಎಂದು ಗ್ಲಪ ಸಚಿವ ಅಮಿತ್ ಷಾ ಹೇಳಿದ್ದಾರೆ ಇಡೀ ಭಾರತವನ್ನು ಒಗ್ಗೂಡಿಸುವ ಸಾಮರ್ಥ್ನ ಹಿಂದಿ ಭಾಷೆಗಿದೆ ಎಂದು ಅವರು ತಿಳಿಸಿದ್ದಾರೆ ಒಂದಿ ದಿವಸ್ ಅಂಗವಾಗಿ ದೆಹಲಿಯಲ್ಲಿಂದು ಕಾರ್ಯಕ್ರಮವೊಂದರಲ್ಲಿ ಗ್ವಹ ಸಚವರು ಮಾತನಾಡುತ್ತಿದ್ದರು ಭಾರತ ವಿಭಿನ್ಯ ಭಾಷೆಗಳ ದೇಶವಾಗಿದ್ದು ಪ್ರತಿಯೊಂದು ಭಾಷೆಯೂ ತನ್ನದೇ ಆದ ಮಹತ್ವನ್ನು ಹೊಂದಿದೆ ಆದರೆ ಒಂದು ಸಾಮಾನ್ಯ ಭಾಷೆಯನ್ನು ಅಳವಡಿಸಿಕೊಳ್ಳಬೇಕಾದ್ದು ಅವಶ್ಯಕ ಇದು ದೇಶದ ಗುರುತಿನ ಸಂಕೇತವಾಗಿರುತ್ತದೆ ಎಂದು ಅವರು ನುಡಿದರು ಹಿಂದಿ ಭಾಷೆಯನ್ನು ಹೆಚ್ಚು ಹೆಚ್ಚಾಗಿ ಬಳಸಿ ಮಹಾತಾಗಾಂಧಿ ಮತ್ತು ಸರ್ದಾರ್ ಪಟೇಲ್ ಅವರ ಒಂದು ಭಾಷೆ ಒಂದು ದೇಶ ಕನಸನ್ನು ನನಸಾಗಿಸುವ ನಿಟ್ಟನಲ್ಲಿ ಕೊಡುಗೆ ಸಲ್ಲಿಸುವಂತೆ ಅಮಿತ್ ಷಾ ಜನತೆಗೆ ಮನವಿ ಮಾಡಿದರು